ನವದೆಹಲಿಯಲ್ಲಿಂದು ಪ್ರಧಾನಮಂತಿ ನರೇಂದ ಮೋದಿ ನೇತ್ಪತ್ನದಲ್ಲಿ ಕೇಂದ್ರ ಮಂತ್ರಿ ಪರಿಷತ್ ಸಭೆ ಹಾಗೂ ಸಚಿವ ಸಂಪುಟ ಸಭೆ

ತೀವ್ರ ಬಿರುಗಾಳಿಯಾಗಿ ಮಾರ್ಪಟ್ಟಿರುವ ವಾಯು ಚಂಡಮಾರುತ ನಾಳೆ ಬೆಳಗಿನಜಾವ ಗುಜರಾತ್ ಕರಾವಳಿಗೆ ಅಪ್ಪಳಿಸುವ ಸಾಧ್ಯತೆ

ಚಾಂಪಿಯನ್ ಆಸ್ಟ್ರೇಲಿಯಾ ಮುಖಾಮುಖಿ

ನೂತನ ಸರ್ಕಾರದ ಕ್ರಿಯಾ ಯೋಜನೆ ಮತ್ತು ರೂಪುರೇಷೆ ಕುರಿತಂತೆ ಸಭೆಯಲ್ಲಿ ಅವರು ಸಮಾಲೋಚಿಸಲಿದ್ದಾರೆ ಪ್ರಧಾನಮಂತ್ರಿಗಳು ಮೊನ್ನೆ ಸೋಮವಾರದಂದು ಎಲ್ಲ ಸಚಿವಾಲಯಗಳ ಕಾರ್ಯದರ್ಶಿಗಳು ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದು ಪ್ರತಿ ಸಚಿವಾಲಯವೂ ನಿರ್ದಿಷ್ಟ ಗುರಿ ಹೊಂದಿರುವ ಪಂಚವಾರ್ಷಿಕ ಯೋಜನೆಯನ್ನು ರೂಪಿಸಿಕೊಳ್ಳುವಂತೆ ಸೂಚಿಸಿದ್ದಾರೆ

ಈ ಕಾರ್ಯಕ್ರಮಕ್ಕೆ ನಾಗರಿಕರು ತಮ್ಮ ಸಲಹೆ ಸೂಚನೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಬಹುದಾಗಿದೆ

ದೆಹಲಿಯಲ್ಲಿ ನಿನ್ನೆ ಆಹಾರ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ಅಧ್ಯಕ್ಷತೆಯಲ್ಲಿ ನಡೆದ ಅಂತರ ಸಚಿವಾಲಯ ಸಮಿತಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಸಭೆಯಲ್ಲಿ ವಿವಿಧ ಸಚಿವಾಲಯಗಳ ಹಿರಿಯ ಅಧಿಕಾರಿಗಳು ನಫೇದ್ ಮತ್ತು ವಿದೇಶ ವ್ಯಾಪಾರ ನಿರ್ದೇಶನಾಲಯದ ಅಧಿಕಾರಿಗಳು ಭಾಗವಹಿಸಿದ್ದರು ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಪಾಸ್ಲಾನ್ ಆಮದು ಪ್ರಮಾಣ ಏರಿಕೆಯಿಂದಾಗಿ ಮಾರುಕಟ್ಟೆಯಲ್ಲಿ ತೊಗರಿಬೇಳೆ ಹೆಚ್ಚಾಗಿ ಲಭ್ಯವಾಗಲಿದ್ದು ಬೆಲೆ ಕಡಿಮೆಯಾಗಲಿದೆ ಮುಂಗಾರು ತಡವಾದ್ದರಿಂದ ತೊಗರಿಬೇಳೆ ಇಳುವರಿ ಕಡಿಮೆಯಾಗುವ ಸಂಭವನೀಯತೆ ಹಾಗೂ ಈ ಬೆಳವಣಿಗೆಯಿಂದ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಳ ತಡೆಯಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದರು

ವಿಮಾನ ಪತನಗೊಂಡ ಸಮೀಪ ಹೆಲಿಕಾಪ್ಪರ್ ಇಳಿಸಲು ಸಾಧ್ಯತೆ ಇದೆಯೇ ಅಥವಾ ಹಗ್ಗದ ಮೂಲಕ ಸಿಬ್ಬಂದಿಯನ್ನು ಇಳಿಸಬೇಕೆ ಎಂಬ ಬಗ್ಗೆ ಪರಿಶೀಲಿಸಲು ತಂಡಕ್ಕೆ ಸೂಚಿಸಲಾಗಿದೆ ಎಂದು ಸಿಯಾಂಗ್ ಜಿಲ್ಲಾಧಿಕಾರಿ ರಾಜೀವ್ ತಕುಕ್ ತಿಳಿಸಿದ್ದಾರೆ ವಿಮಾನದ ಅವಶೇಷ ಪತ್ತೆಯಾದ ಸ್ಥಳ ದಟ್ಟ ಹಾಗೂ ದುರ್ಗಮ ಗುಡ್ಲಗಾದಿನಿಂದ ಕೂಡಿದೆ

ಅರಬ್ಬಿ ಸಮುದ್ರದ ಪೂರ್ವ ಮಧ್ಯ ಭಾಗದಲ್ಲಿ ವಾಯು ಚಂಡಮಾರುತ ತೀವ್ರಗೊಂಡಿದ್ದು ನಾಳಿ ಮುಂಜಾನೆ ಗುಜರಾತ್ ಕರಾವಳಿಯನ್ನು ಹಾದುಹೋಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ

ಗುಜರಾತ್ನ ಕರಾವಳಿ ಭಾಗಗಳಾದ ಕಛ್ ದೇವಭೂಮಿ ದ್ವಾರಕ ಪೋರಬಂದರ್ ಜುನಾಗಧ ಡಯೂ ಗಿರ್ ಸೋಮನಾಥ್ ಅಂಬ್ರೇಲಿ ಭಾವನಗರ್ ಮುಂತಾದ ಕಡೆ ಚಂಡಮಾರುತ ಅಪ್ಪಳಿಸುವ ಸಾಧ್ಯತೆ ಇದೆ ಮುಂದಿನ ಎರಡು ದಿನಗಳಲ್ಲಿ ಸೌರಾಷ್ಟ ದಕ್ಷಿಣ ಗುಜರಾತ್ ಡಯೂ ಮತ್ತು ಡಾಮನ್ ದಾದಾ ಮತ್ತು ನಗರ್ಹವೇಲಿ ಮುಂತಾದ ಕಡೆ ಭಾರಿ ಮಳೆಯಾಗುವ ಸಂಭವವಿದೆ

ಇದಲ್ಲದೆ ರಾಜ್ಯ ವಿಪತ್ತು ಪ್ರತಿಸ್ಪಂದನಾ ಪಡೆ ಸೇನಾಪಡೆ ತಟ ರಕ್ಷಕ ಪಡೆ ಗಡಿ ಭದ್ರತಾ ಪಡೆ ಮುಂತಾದವುಗಳನ್ನು ಸನ್ನದ್ದ ಸ್ವಿತಿಯಲ್ಲಿ ಇಡಲಾಗಿದೆ

ಜನರಿಗೆ ವಿವಿಧ ಮಾಧ್ಯಮಗಳ ಮೂಲಕ ಚಂಡಮಾರುತದ ಮುನ್ನೆಚ್ಚರಿಕೆ ನೀಡಲಾಗುತ್ತಿದೆ ಈ ಭಾಗದ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಇಂದು ಮತ್ತು ನಾಳಿ ರಜೆ ಫೋಷಿಸಲಾಗಿದೆ

ಈ ಮಧ್ಯೆ ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಷಾ ದೆಹಲಿಯಲ್ಲಿ ನಿನ್ನೆ ಉನ್ನತ ಮಟ್ಟದ ಸಭೆ ನಡೆಸಿದ್ದಾರೆ

ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಮೆರಿಟ್ ಆಧಾರದ ಮೇಲೆ ವಿದ್ಯಾರ್ಥಿ ವೇತನಗಳನ್ನು ಕಲ್ವಿಸಲಾಗುವುದು

ದೆಹಲಿಯಲ್ಲಿ ನಿನ್ನೆ ಮೌಲಾನಾ ಆಜಾದ್ ಶಿಕ್ಷಣ ಪ್ರತಿಷ್ಠಾನದ ಆದಳಿತ ಹಾಗೂ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ವಿಶ್ವಾಸದೊಂದಿಗೆ ಎಲ್ಲರನ್ನೂ ಒಳಗೊಂದ ಅಭಿವೃದ್ದಿಗೆ ಬದ್ದವಾಗಿದೆ ಎಂದರು

ದೆಹಲಿಯಲ್ಲಿ ನಿನ್ನೆ ವಿವಿಧ ರಾಜ್ಯಗಳ ಜಲ ಸಂಪನ್ಮೂಲ ಸಚಿವರು ಮತ್ತು ಸಚಿವಾಲಯದ ಹಿರಿಯ ಅಧಿಕಾರಿಗಳ ಸಭೆ ನಡೆಸಿದ ಅವರು ಶುದ್ದ ನೀರಿನ ಬೇಡಿಕೆ ಮತ್ತು ಪೂರೈಕೆ ನಡುವಿನ ಅಂತರ ಕಡಿಮೆ ಮಾಡಲು ಹಾಗೂ ನೀರು ಪೋಲಾಗುವುದನ್ನು ತಡೆಯಲು ಆದ್ಯತೆ ನೀಡಲಾಗುವುದು ಎಂದರು ಬಿಹಾರದ ಮುಜಾಫರ್ಪುರದಲ್ಲಿ ಕಂಡುಬಂದಿರುವ ತೀವ್ರ ಮೆದುಳಿನ ಉರಿಯೂತ ಹಾಗೂ ಗಯಾದಲ್ಲಿ ಕಂಡುಬಂದಿರುವ ಜಪಾನಿ ಮೆದುಳು ಸೋಂಕು ಪ್ರಕರಣಗಳ ನಿರ್ವಹಣೆ ಹಾಗೂ ತಡೆಗೆ ರಾಜ್ಯ ಸರ್ಕಾರಕ್ಕೆ ನೆರವಾಗಲು ಕೇಂದ್ರ ಸರ್ಕಾರ ಸ್ಥಾಪಿಸಿರುವ ಬಹು ತಜ್ಞರ ಉನ್ನತ ಮಟ್ಟದ ತಂಡ ಇಂದು ಬಿಹಾರಕ್ಕೆ ಭೇಟಿ ನೀಡಲಿದೆ ರಾಷ್ಟೀಯ ರೋಗ ನಿಯಂತ್ರಣ ಕೇಂದ್ರ ರಾಷ್ಟೀಯ ಸೊಳ್ಳೆ ಜನ್ಯ ರೋಗಗಳ ತಡೆ ಯೋಜನೆ ವೈದ್ಯಕೀಯ ಸಂಶೋಧನಾ ಭಾರತೀಯ ಮಂಡಳಿ ಮತ್ತು ಏಮ್ಸ್ನ ತಜ್ಞರು ಈ ತಂಡದಲ್ಲಿದ್ದಾರೆ

ಭಾರತೀಯ ಬ್ಯಾಂಕ್ ಒಕ್ಕೂಟದ ಮುಖ್ಯ ಕಾರ್ಯ ನಿರ್ವಾಹಕರಾದ ವಿ ಜಿ

ರಾಷ್ಟೀಯ ಪಾವತಿ ನಿಗಮದ ಹಿರಿಯ ಅಧಿಕಾರಿಗಳು ಎಸ್ಬಿಐ ಎಚ್ಡಿಎಫ್ಸಿ ಎಟಿಎಂ ಒಕ್ಕೂಟ ಮತ್ತು ಟಾಟಾ ಕಮ್ಯೂನಿಕೇಷನ್ ಪೇಮೆಂಟ್ ಸಲ್ಯೂಷನ್ ಸಂಸ್ಥೆಯ ಪ್ರತಿನಿಧಿಗಳು ಸಮಿತಿಯಲ್ಲಿದ್ದಾರೆ ಎನ್ಸಿಪಿ ಮುಖಂದ ಹಾಗೂ ನಾಗರಿಕ ವಿಮಾನ ಯಾನ ಮಾಜಿ ಸಚಿವ ಪ್ರಫುಲ್ ಪಟೇಲ್ ನಿನ್ನೆ ನವದೆಹಲಿಯಲ್ಲಿ ಜಾರಿ ನಿರ್ದೇಶನಾಲಯಕ್ಕೆ ಹಾಜರಾಗಿ ವಿಚಾರಣೆ ಎದುರಿಸಿದರು ಬಹುಕೋಟಿ ರೂಪಾಯಿ ನಾಗರಿಕ ವಿಮಾನಯಾನ ಹಗರಣದಲ್ಲಿ ಏರ್ ಇಂಡಿಯಾ ನಷ್ಪಕ್ಕೆ ಸಂಬಂಧಿಸಿದ ಹಣಕಾಸು ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆಂಬ ಆರೋಪ ಅವರ ಮೇಲಿದೆ

ಬಾಂಗ್ಲಾದೇಶದ ಢಾಕಾದಲ್ಲಿಂದು ಭಾರತ ಮತ್ತು ಬಾಂಗ್ಲಾ ಗದಿ ಭದ್ರತಾ ಪಡೆಗಳ ನಡುವೆ ಳಲನೇ ಮಹಾ ನಿರ್ದೇಶಕರ ಮಟ್ಟದ ಸಮನ್ವಯ ಸಮ್ಮೇಳನ ಆಯೋಜಿಸಲಾಗಿದೆ ಭಾರತಕ್ಕೆ ಚೀನಾ ರಾಯಭಾರಿಯನ್ನಾಗಿ ಹಿರಿಯ ರಾಜತಾಂತ್ರಿಕರಾದ ಸುನ್ ವೆಡೋಂಗ್ ಅವರನ್ನು ಚೀನಾ ಸರ್ಕಾರ ನೇಮಕ ಮಾಡಿದೆ